ಮತೆದಾರರು ಬೆಳಗ್ಗಿನಿಂದಲೇ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ ಮುಕ್ತ ಮತ್ತು ನ್ಯಾಯಸಮ್ಮತ ಮತೆದಾನಕ್ಕೆ ಎಲ್ಲ ಸೌಲಭ್ಯಗಳು ಹಾಗೂ ಬಿಗಿ ಭದ್ರತೆ ಒದಗಿಸಲಾಗಿದೆ ಎಲ್ಲಾ ಮತಗಟ್ಟೆಗಳಲ್ಲಿ ವಿವಿಪ್ಯಾಟ್ ಮತ್ತು ವಿದ್ಯುನ್ಮಾನ ಮತಯಂತ್ರ ಬಳಸಲಾಗುತ್ತಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಅಸ್ಪೋಂ ಗಣ ಪರಿಷತ್ ಎಜಿಪಿ ಮತ್ತು ಯುನೈಟೆಡ್ ಪೀಪಲ್ಸ್ ಲಿಬರಲ್ ಫ್ರಂಟ್ ಯುಪಿಪಿಎಲ್ ಹಾಗೂ ಮಹಾಜೂತ್ ಅಥವಾ ಕಾಂಗ್ರೆಸ್ ನೇತೃತ್ವದ ಮಹಾ ಮೈತ್ರಿಕೂಟ ಸ್ಪರ್ಧೆಯಲ್ಲಿವೆ ಇದರಲ್ಲಿ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಎಐಯುಡಿಎಫ್ ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಮತ್ತು ಎಡಪಕ್ಷಗಳು ಇದ್ದು ಅಸ್ಸೋಂ ಜಾತೀಯ ಪಾರ್ಟಿ ಮತ್ತು ರೈಜೋರ್ ದಳ ಕೂಡ ಸ್ಪರ್ಧೆಯಲ್ಲಿವೆ

ಮೊದಲ ಹಂತದ ಚುನಾವಣೆಯ ಸ್ವರ್ಧೆಯಲ್ಲಿ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಮಜುಲಿಯಿಂದ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ರಿಪುನ್ ಬೋರಾ ಗೋಹಾಪುರ್ನಿಂದ ಅಸ್ಫೋಂ ಗಣ ಪರಿಷದ್ನ ಅಧ್ಯಕ್ಷ ಅತುಲ್ ಬೋರಾ ಬೋಕಾಖತ್ನಿಂದ ರೈಜೋರ್ ದಳದ ಅಧ್ಯಕ್ಷ ಆಖಿಲ್ ಗೊಗೊಯ್ ಶಿವಸಾಗರ್ ದಿಂದ ಮತ್ತು ಅಸ್ಸೋಂ ಜಾತೀಯ ಪರಿಷದ್ನ ಅಧ್ಯಕ್ಷ ಲುರಿನ್ ಜ್ಯೋತಿ ಗೊಗೊಯ್ ದುಲಿಯಾಜನ್ ಮತ್ತು ನಹಕತಿಯಾದಿಂದ ಕಣದಲ್ಲಿದ್ದಾರೆ

ಕಾಂಗ್ರೆಸ್ ಎಡಪಕ್ಷಗಳು ಮತ್ತು ಇತರೆ ಮೈತ್ರಿ ಪಕ್ಷಗಳು ಇಂಡಿಯನ್ ಸೆಕ್ಕುಲರ್ ಪ್ರಂಟ್ ಜೊತೆ ಸೇರಿ ಸಂಯುಕ್ತ ಮೋರ್ಚಾ ಹೆಸರಿನಲ್ಲಿ ಒಟ್ಟಾಗಿ ಸ್ವರ್ಧೆಗಿಳಿದಿವೆ ಪಶ್ಚಿಮ ಬಂಗಾಳದಲ್ಲಿ ಬೆಳಗ್ಗೆಯಿಂದ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದ್ದು ಯಾವುದೇ ಮತಗಟ್ಟೆಯಲ್ಲಿ ಅಹಿತಕರ ಫಟನೆಗಳು ವರದಿಯಾಗಿಲ್ಲ

ಅಸ್ಸಾಂ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ವಿಧಾನಸಭಾ ಚುನಾವಣೆ ಹಾಗೂ ಇತರ ರಾಜ್ಯಗಳಲ್ಲಿ ನಡೆಯುತ್ತಿರುವ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಚುನಾವಣಾ ಸಮೀಕ್ಷಾ ವರದಿಗಳನ್ನು ಮುದ್ರಣ ವಿದ್ಯುನ್ಮಾನ ಅಥವಾ ಆನ್ಲ್ಟೆನ್ ಮಾಧ್ಯಮಗಳು ಪ್ರಕಟಿಸುವಂತಿಲ್ಲ ಎಂದು ಆಯೋಗ ಆದೇಶಿಸಿದೆ

ಉಭಯ ರಾಷ್ತಗಳ ಸ್ನೇಹ ಸಂಬಂಧದ ಧ್ನೋತಕವಾಗಿ ದೇವಾಲಯದಲ್ಲಿ ಸಮುದಾಯ ಭವನ ಮತ್ತು ಚಂಡಮಾರುತ ರಕ್ಷಣೆಯ ತಾಣ ನಿರ್ಮಿಸಲು ಅನುದಾನ ಒದಗಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಕಟಿಸಿದರು ನಂತರ ಮೋದಿ ಅವರು ತುಂಗಿಪಾರದಲ್ಲಿರುವ ಬಂಗಬಂಧು ಮ್ಯೂಸಿಯಂ ಸಂಕೀರ್ಣದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು

ಕೋವಿಡ್ ಸೋಂಕು ನಿಯಂತ್ರಣದ ಮಾರ್ಗಸೊಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಟ್ಟುನಿಟ್ಲಿನ ಸೂಚನೆ ನೀಡಿದೆ ಕೇಂದ್ರ ಗ್ವಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಅವರು ಈ ಕುರಿತು ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಪೊಲೀಸ್ ವರಿಷ್ಣರಿಗೆ ಪತ್ರ ಬರೆದಿದ್ಗಾರೆ ಮಾಸ್ಲ್ ಧರಿಸುವುದು ಸಾಮಾಜಿಕ ಅಂತರ ಕಾಯ್ಗುಕೊಳ್ಳುವುದು ಸೇರಿದಂತೆ ಕೋವಿಡ್ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಜಾರಿಗೆ ತರುವಂತೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಸೂಚನೆ ನೀಡುವಂತೆ ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಅಲ್ಲದೆ ಜನಜಾಗ್ವತಿ ಮೂಡಿಸಲು ಅಭಿಯಾನ ಕೈಗೊಳ್ಳುವಂತೆ ಹಾಗೂ ಜನದಟ್ರಣೆ ತಡೆಗೆ ಸ್ಥಳೀಯ ನಿರ್ಬಂಧಗಳನ್ನು ವಿಧಿಸುವಂತೆ ರಾಜ್ಯಗಳಿಗೆ ನಿರ್ದೇಶನ ನೀಡಿದ್ದಾರೆ

ಆದಾಗ್ಯೂ ಪ್ರಸ್ತುತ ಕರ್ನಾಟಕ ಮಹಾರಾಷ್ಟ ಛತ್ತೀಸ್ಗಢ್ ಪಂಜಾಬ್ ಹಾಗೂ ಮಧ್ಯ ಪ್ರದೇಶ ರಾಜ್ಯಗಳಲ್ಲಿ ಪ್ರತಿನಿತ್ಯ ದಾಖಲಾಗುತ್ತಿರುವ ಹೊಸ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ

ಪ್ರಧಾನಿಯವರ ಹಿಂದಿ ಭಾಷಣದ ನಂತರ ಆಕಾಶವಾಣಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಕಾರ್ಯಕ್ರಮ ಪ್ರಸಾರ ಮಾಡಲಿದೆ

ಈ ಕಾರ್ಯಕ್ರಮ ಆದರ್ಶ ವ್ಯಕ್ತಿಗಳು ಆಸಕ್ತಿಕರ ವಿಷಯಗಳು ಮತ್ತು ಸ್ಪೂರ್ತಿದಾಯಕ ಜೀವನ ಪಯಣಗಳ ವಿಚಾರವನ್ನು ಹಂಚಿಕೊಳ್ಳಲು ಉತ್ತಮ ವೇದಿಕೆ ಒದಗಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ

ಪೊಸಿಷನ್ ಮಿಶ್ರ ಸ್ಪರ್ಧೆಯಲ್ಲಿ ಭಾರತದ ಸಂಜೀವ್ ರಾಜ್ಪೂತ್ ಮತ್ತು ತೇಜಸ್ವಿನಿ ಸಾವಂತ್ ಅವರು ಉಕ್ರೇನ್ನ ಸೆರಿ ಕುಲಿಷ್ ಮತ್ತು ಅನ್ನಾ ಇಲಿನಾ ಜೋಡಿಯನ್ನು ಸೋಲಿಸಿ ಚಿನ್ನಬಾಚಿಕೊಂಡರು ಐಶ್ವರಿ ಪ್ರತಾಪ್ ಸಿಂಗ್ ತೋಮರ್ ಮತ್ತು ಸುನಿಧಿ ಚೌಹಾಣ್ ಅವರು ಕಂಚಿನ ಪದಕ ಗೆದ್ದರು